ಐರೋಷ್ತ ಒಕ್ಕೂಟದ ಸಂಸದೀಯ ಪಟುಗಳಿಂದ ಭಯೋತಾದಕರಿಗೆ ಆಶ್ರಯ ನೀಡುತ್ತಿರುವ ಪಾಕಿಸ್ಸಾನಕ್ಕೆ ಖಂಡಿನೆ ಕಾಶ್ಸೀರ ವಿಷಯದಲ್ಲಿ ಭಾರತಕ್ಕೆ ಬೆಂಬಲ

ಬೆಂಗಳೂರಿನಲ್ಲಿಂದು ದೇಶೀ ನಿರ್ಮಿತ ಲಘು ಯುದ್ದ ವಿಮಾನ ತೇಜಸ್ ನಲ್ಲಿ ಪರಿಚಯಾರ್ಥ ಹಾರಾಟ ನಡೆಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್

ಚ್ಲೆನಾ ಮುಕ್ತ ಬ್ಲಾಡ್ನಿಂಟನ್ ಪಂದ್ಲಾವಳಿಯಿಂದ ಹೊರಬಿದ್ದ ಭಾರತೀಯ ಪುರುಪರ ತಂಡದ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟ ಜೋಡಿ ಇಂದು ಜಪಾನ್ ನ ಯುಕಿ ಕನೇಕೋ ಮತ್ತು ಮಿಸಾಕಿ ಮತ್ತುಟೋಮೋ ಜೋಡಿಯನ್ನು ಎದುರಿಸಲಿರುವ ಭಾರತದ ಸಾತ್ವಿಕ್ ಮತ್ತು ಅಶ್ವಿನಿ ಪೊನ್ನಪ್ಪ

ಐರೋಪ್ಠ ಒಕ್ಕೂಟದ ಸಂಸದೀಯಪಟುಗಳಾದ ರಿಸ್ಟಾರ್ಡ್ ಜಾರ್ನೆಕಿ ಮತ್ತು ಫುಲ್ವಿಯೊ ಮಾರ್ಟುಸಿಯೆಲ್ಲೊ ಅವರು ಕಾಶ್ಮೀರ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತಕ್ಕೆ ದೆಂಬಲ ವ್ಯಕ್ತಪಡಿಸಿದ್ದು ಭಯೋತ್ಪಾದಕರಿಗೆ ಆಶ್ರಯ ನೀಡುತ್ತಿರುವ ಪಾಕಿಸ್ತಾನವನ್ನು ದೂಷಿಸಿದ್ದಾರೆ ಐರೋಪ್ಯ ಸಂಸತ್ತಿನ ಅಧಿವೇಶನದ ವಿಶೇಷ ಚರ್ಚೆಯ ವೇಳೆ ಜಾರ್ನೇಕಿ ಭಾರತವನ್ನು ವಿಶ್ವದ ತ್ರೇಷ್ಠ ಪ್ರಜಾಪ್ರಭುತ್ವ ಎಂದು ಬಣ್ಣೆಸಿದರು ಐರೋಪ್ಠ ಒಕ್ಕೂಟದ ಸಂಸತ್ತು ಜಮ್ಮ ಮತ್ತು ಕಾಶ್ಮೀರದಲ್ಲಿ ನಡೆದಿರುವ ಭಯೋತ್ಪಾದಕ ದಾಳಗಳ ಬಗ್ಗೆ ಗಮನಹರಿಸಬೇಕು ಎಂದು ಅವರು ಹೇಳಿದರು ಈ ಭಯೋತ್ಪಾದಕರು ಚಂದ್ರನಿಂದ ಇಳಿದು ಬಂದವರಲ್ಲ ಅವರು ನೆರೆಯ ರಾಷ್ಟದಿಂದಲೇ ಬಂದವರು ಎಂದು ಜಾರ್ನೇಕಿ ಹೇಳಿದರು ಅಂತಾರಾಷ್ಟೀಯ ಒತ್ತಡಗಳ ನಡುವೆಯೂ ಭಯೋತ್ಪಾದಕರಿಗೆ ಸುರಕ್ಷಿತ ತಾಣ ಒದಗಿಸುತ್ತಿರುವ ಪಾಕಿಸ್ತಾನವನ್ನು ಅವರು ತರಾಟೆಗೆ ತೆಗೆದುಕೊಂಡರು ಮತ್ತೊಬ್ಬ ಐರೋಪ್ಠ ಒಕ್ಕೂಟದ ಸಂಸದೀಯ ಸದಸ್ಥ ಮಾರ್ಟುಸಿಯೆಲ್ಲೊ ಮಾತನಾಡಿ ಪಾಕಿಸ್ತಾನವು ಪರಮಾಣು ಶಸ್ತಾಸ್ತ್ರ ಪ್ರಯೋಗಿಸುವುದಾಗಿ ಬೆದರಿಕೆ ಹಾಕುತ್ತಿದೆ ಇದು ಐರೋಪ್ಠ ಒಕ್ಕೂಟಕ್ಕೆ ಕಾಳಜಿಯ ವಿಚಾರವಾಗಿದೆ ಎಂದರು ಪಾಕಿಸ್ತಾನದಲ್ಲಿ ಮಾನವ ಪಕ್ಕುಗಳ ಉಲ್ಲಂಘನೆಯಾಗುತ್ತಿದೆ ಎಂದು ಹೇಳಿದ ಅವರು ಪಾಕಿಸ್ತಾನ ಮೂಲದ ಭಯೋತ್ಪಾದಕರು ಯೂರೋಪ್ ನಲ್ಲಿ ಕೂಡ ರಕ್ತಸಿಕ್ತ ಭಯೋತ್ಪಾದಕ ದಾಳಿ ಯೋಜನೆ ರೂಪಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದರು ಐರೋಷ್ಠ ಆಯೋಗದ ಉಪಾಧ್ಯಕ್ಷರ ಪರವಾಗಿ ಚರ್ಚೆ ಆರಂಭಿಸಿದ ಐರೋಷ್ಠ ಒಕ್ಕೂಟದ ಸಚಿವ ಟೈಟ್ಟ ತುಪ್ಪುರೈನೆನ್ ಮಾತುಕತೆಯ ಮೂಲಕ ಕಾಶ್ಮೀರ ವಿವಾದ ಪರಿಹರಿಸಿಕೊಳ್ಳುವಂತೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಒತ್ತಾಯಿಸಿದರು ಎರಡು ವಾರಗಳ ಅವಧಿಯಲ್ಲಿ ಎರಡನೇ ಬಾರಿಗೆ ಅತ್ಯಂತ ಗಣ್ಯರ ವಿಶೇಷ ವಿಮಾನ ಹಾರಾಟಕ್ಕೆ ತನ್ನ ದೇಶದ ವಾಯು ಪ್ರದೇಶವನ್ನು ನಿರಾಕರಿಸಿರುವ ಪಾಕಿಸ್ತಾನದ ನಿರ್ಧಾರಕ್ಕೆ ಭಾರತ ವಿಷಾದ ವ್ಯಕ್ತಪಡಿಸಿದೆ ಸಾಮಾನ್ಯವಾಗಿ ಯಾವುದೇ ದೇಶ ಅತಿ ಗಣ್ಠರ ವಿಶೇಷ ವಿಮಾನಗಳ ಹಾರಾಟಕ್ಕೆ ತನ್ನ ವಾಯುಪ್ರದೇಶ ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡುತ್ತವೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಈ ಸಂಬಂಧ ಹೇಳಿಕೆ ನೀಡಿದ್ದು ಪಾಕಿಸ್ತಾನದ ಈ ನಿರ್ಧಾರ ಸುಸ್ಥಾಪಿತ ಅಂತಾರಾಷ್ಟೀಯ ರೂಢಿಗಳಿಂದ ಅದು ವಿಮುಖವಾಗುತ್ತಿರುವುದನ್ನು ಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ ಏಕಪಕ್ಷೀಯವಾಗಿ ನಿರ್ಧಾರಕೈಗೊಳ್ಳಲು ಕಾರಣಗಳನ್ನು ತಪ್ಪಾಗಿ ಬಿಂಬಿಸುವ ತನ್ನ ಹಳೆಯ ಚಾಳಿಯ ಬಗ್ಗೆ ಪಾಕಿಸ್ತಾನ ಪುನರ್ ಪರಿಶೀಲಿಸಬೇಕು ಎಂದು ಅವರು ಹೇಳಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬೆಂಗಳೂರಿನಲ್ಲಿಂದು ದೇಶೀಯವಾಗಿ ನಿರ್ಮಾಣ ಮಾಡಲಾಗಿರುವ ಲಘು ಯುದ್ಧ ವಿಮಾನ ತೇಜಸ್ ನಲ್ಲಿ ಹಾರಾಟ ನಡೆಸಿದರು ಈ ಸಂಬಂಧ ಟ್ವೀಟ್ ಮಾಡಿರುವ ರಕ್ಷಣಾ ಸಚಿವರು ತೇಜಸ್ ಅದ್ಭುತವಾದ ವಿಮಾನವಾಗಿದ್ದು ಅದರಲ್ಲಿ ಹಾರಾಟ ನಡೆಸಿದ ಅನುಭವ ಆಹ್ಲಾದಕಾರಿ ಎಂದು ತಿಳಿಸಿದ್ದಾರೆ ತೇಜಸ್ ಬಹು ಉಪಯೋಗಿ ಯುದ್ಧ ವಿಮಾನವಾಗಿದ್ದು ಇದರಲ್ಲಿ ಹಲವು ಪ್ರಮುಖ ಸಾಮರ್ಥ್ಯವಿದೆ ಇದು ಭಾರತೀಯ ರಕ್ಷಣಾ ಪಡೆಯ ದಕ್ಷತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ತಿಳಿಸಿದ್ದಾರೆ ಏಕ ಎಂಜಿನ್ ಮೂರು ಮೂಲೆಯ ರೆಕ್ಕೆಗಳನ್ನು ಒಳಗೊಂಡ ತೇಜಸ್ ಬಹು ಪಾತ್ರ ನಿರ್ವಹಿಸುವ ಯುದ್ಧ ವಿಮಾನವಾಗಿದ್ದು ಇದನ್ನು ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಎ ಡಿ ಎ ವಿನ್ಯಾಸಗೊಳಿಸಿದ್ದು ಭಾರತೀಯ ವಾಯುಪಡೆಗಾಗಿ ಇದನ್ನು ಹಿಂದೂಸ್ತಾನ್ ಏರೋನಾಟಕಲ್ ಲಿಮಿಟೆಡ್ ಎಚ್ಎಎಲ್ ನಿರ್ಮಾಣ ಮಾಡಿದೆ ಭಾರತೀಯ ನೌಕಾಪಡೆಯ ವೈವಿದತೆಗೆ ಒಪುವ ತೇಜಸ್ ನ ಪರೀಕೆಯನ್ನು ಇತೀಚೆಗೆ ಬೆಂಗಳೂರು ಮತ್ತು ಗೋವಾದಲ್ಲಿ ನಡೆಸಲಾಗಿದೆ ಲಘು ಯುದ್ದ ವಿಮಾನ ತೇಜಸ್ ಇತ್ತೀಚೆಗಷ್ಲೇ ಅಂತಿಮ ಕಾರ್ಯಾಚರಣೆಯ ಅನುಮೋದನೆ ಎಫ್

ಪಡೆದಿತ್ತು ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಂದು ಸಾರ್ವಜನಿಕ ವಲಯದ ಬ್ಯಾಂಕ್ ಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಲಿದ್ದಾರೆ ಕೈಗೆಟುಕುವ ದರದ ಸಾಲ ನೀಡಿಕೆ ಮನೆ ಬಾಗಿಲಿಗೇ ಬ್ಲಾಂಕಿಂಗ್ ಸೌಲಭ್ಞ ಎಂಎಸ್ಎಂಇಗಳಿಗೆ ಸಣ್ಣ ವ್ಯಾಪಾರಿಗಳಿಗೆ ಸ್ವಸಹಾಯ ಸಂಘಗಳಿಗೆ ಮತ್ತು ಸೂಕ್ಷ್ಮ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆಯುವವರ ಮೇಲ್ಲಿಚಾರಣೆ ಮತ್ತು ಬ್ಲಾಂಕಿಂಗೇತರ ಹಣಕಾಸು ಕಂಪನಿಗಳೊಂದಿಗೆ ಬ್ಲಾಂಕುಗಳ ಸಹಯೋಗಕ್ಕಾಗಿ ರೆಪೋ ದರ ಸಂಪರ್ಕಿತ ಉತ್ಪನ್ನಗಳ ಪರಿಚಯ ಇಂದಿನ ಪರಿಶೀಲನಾ ಸಭೆಯ ಕಾರ್ಯಸೂಚಿಯಂತೆ ಚರ್ಚೆಗೆ ಬರಲಿರುವ ವಿಷಯಗಳು ಎಂದು ನಿರೀಕ್ಷಿಸಲಾಗಿದೆ

ಐದು ದಿನಗಳ ಅಧಿಕೃತ ಭೇಟಗಾಗಿ ಮಂಗೋಲಿಯಾ ರಾಷ್ಪಾಧ್ಯಕ್ಷ ಖಲ್ಟ್ ಮಗ್ಗಿನ್ ಭಟುಲ್ಗಾ ದೆಹಲಿಗೆ ಇಂದು ಮಧ್ಯಾಹ್ನ ಆಗಮಿಸಲಿದ್ದಾರೆ ಅವರೊಂದಿಗೆ ಉನ್ನತ ಮಟ್ಟದ ಅಧಿಕಾರಿಗಳು ಹಾಗೂ ವಾಣಿಜ್ಞ ನಿಯೋಗ ಆಗಮಿಸುತ್ತಿದೆ ಬಟುಲ್ಗಾ ಅವರಿಗೆ ನಾಳೆ ರಾಷ್ಟಪತಿ ಭವನದ ಮುಂಭಾಗದಲ್ಲಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಗುತ್ತದೆ ಭಾರತ ಭೇಟಗೆ ಆಗಮಿಸಲಿರುವ ಈ ವಿದೇಶೀ ಗಣ್ಯರು ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪ ರಾಷ್ಟಪತಿ ಎಂ

ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಎರಡೂ ಕಡೆಯವರು ವಿವಿಧ ಶ್ರೇಣಿಯ ದ್ನಿಪಕ್ಷೀಯ ಮಾತುಕತೆ ನಡೆಸಲಿದ್ಗು ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತಂತೆಯೂ ಚರ್ಚಿಸಲಿದ್ಗಾರೆ ಜೊತೆಗೆ ಪ್ರಸ್ತುತ ಪ್ರಗತಿಯಲ್ಲಿರುವ ಮೂಲಸೌಕರ್ಯ ಇಂಧನ ವಿಪತ್ತು ನಿರ್ವಹಣೆ ರಕ್ಷಣೆ ಭದ್ರತೆ ಸಂಸ್ಕೃತಿ ಸಾಮರ್ಥ್ಯವರ್ಧನೆ ಕ್ಷೇತ್ರಗಳ ಸಹಕಾರದ ಪರಾಮರ್ಶೆಯನ್ನೂ ನಡೆಸಲಿದ್ಗಾರೆ ರಾಷ್ಪಪತಿ ಕೋವಿಂದ್ ಅವರು ಭಟುಲ್ಗಾ ಅವರ ಗೌರವಾರ್ಥ ದಿತಣಕೂಟವನ್ನೂ ಏರ್ಪಡಿಸಿದ್ದಾರೆ

ಈ ಚಳಿಗಾಲದಲ್ಲಿ ವಿದ್ಯುತ್ ಪೂರೈಕೆ ಹಿಂದೆಂದಿಗಿಂತಲೂ ಉತ್ತಮವಾಗಿದೆ ಎಂದು ಅವರು ತಿಳಿಸಿದರು ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಮಾತನಾಡಿ ಜಮ್ಮು ಮತ್ತು ಕಾಶ್ಮೀರದ ಅಭಿವೃದ್ದಿ ಕಾಮಗಾರಿಗಳು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಜನರು ಪಾಕಿಸ್ತಾನದ ವಿರುದ್ದ ಬಂಡೆದ್ದು ಭಾರತ ಸೇರಲು ಪ್ರೇರೇಪಿಸುತ್ತದೆ ಎಂದು ತಿಳಿಸಿದರು ಈ ಮಧ್ಯೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಜಮ್ನು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಅನ್ನು ಕೇಂಧ್ರಾಡಳಿತ ಪ್ರದೇಶಗಳಾಗಿ ಪರಿವರ್ತಿಸುವ ಕಾರ್ಯ ಸುಗಮವಾಗಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಹೊರಹೊಮ್ಮುವ ಯಾವುದೇ ವ್ಯವಸ್ಥೆ ಎಲ್ಲ ಬಾಧ್ಯಸ್ಥರ ಹಿತಕ್ಕೆ ಅನುಗುಣವಾಗಿರುತ್ತದೆ ಎಂದು ಅವರು ತಿಳಿಸಿದ್ದಾರೆ

ಜಿತೇಂದ್ರ ಸಿಂಗ್ ಅವರು ದೆಹಲಿಯಲ್ಲಿ ನಿನ್ನೆ ಎಲ್ಲ ರಾಜ್ಜಗಳ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳ ವಾರ್ಷಿಕ ಸಮಾವೇಶ ಉದ್ವೇಶಿಸಿ ಮಾತನಾಡುತ್ತಿದ್ದರು ಪ್ರತಿ ಜೆಲ್ಲೆಗಳಲ್ಲಿ ಲಭ್ಯವಿರುವ ಸರ್ಕಾರಿ ಭೂಮಿಯ ಪರಾಮರ್ಶೆ ನಡೆಸುವಂತೆ ಕಾಶ್ನೀರ ಜಮ್ನು ಮತ್ತು ಲಡಾಬ್ ನ ವಿಭಾಗೀಯ ಆಯುಕ್ತರುಗಳಿಗೆ ಜಮ್ನು ಮತ್ತು ಕಾಶ್ಮೀರದ ಮುಖ್ಯ ಕಾರ್ಯದರ್ಶಿ ಬಿ

ಆರ್ ಸುಬ್ರಹ್ನಣ್ಣಮ್ ಸೂಚನೆ ನೀಡಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಕೈಗಾರಿಕೆಗಳನ್ನು ಮತ್ತು ಮೇದಿ ಸಿಟಗಳಂತಹ ಇತರ ಬೃಹತ್ ಯೋಜನೆಗಳನ್ನು ಆರಂಭಿಸಲು ಭೂ ಬ್ಲಾಂಕ್ ಸ್ಥಾಪಿಸುವುದು ಈ ಪರಾಮರ್ಶೆಯ ಉದ್ಲೇಶವಾಗಿದೆ ಭೂಮಿ ಗುರುತಿಸುವ ಕಾರ್ಯವನ್ನು ಈ ತಿಂಗಳ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಬಂಡಿಪೋರಾ ಮತ್ತು ರಾಮ್ ಬನ್ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಪದವಿ ಕಾಲೇಜುಗಳ ಸ್ಥಾಪನೆಗೆ ಸೂಕ್ತ ಸ್ಥಳ ಹುಡುಕುವಂತೆಯೂ ಸೂಚಿಸಲಾಗಿದೆ ಪೊಲೀಸ್ ಠಾಣೆ ಮತ್ತು ಭ್ರಷ್ಟಾಚಾರ ನಿಗ್ರಹ ಘಟಕ ಸ್ಥಾಪನೆಗಾಗಿ ಸ್ವಳ ಹುಡುಕುವಂತೆ ಬಾರಾಮುಲ್ಲಾ ಉಧಾಮ್ವರ್ ರಜೌರಿ ರಾಮ್ವನ್ ಮತ್ತು ಪುಲ್ವಾಮಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ನಿರ್ದೇತನ ನೀಡಲಾಗಿದೆ